ನರೇಂದ್ರ ಮೋದಿ ಇಂದು ಪಶ್ಚಿಮ ಬಂಗಾಳ ಒಡಿಶಾಗೆ ಭೇಟಿ ವ್ವೆಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರ ಮತ್ತು ಪುನರ್ವಸತಿ ಪರಿಶೀಲನಾ ಸಭೆಗಳಲ್ಲಿ ಭಾಗಿ

ಪಶ್ಚಿಮ ಫೆಟ್ಡಗಳಲ್ಲಿ ಜೈವಿಕ ಸೂಕ್ಷ್ಮ ಪ್ರದೇಶಗಳ ಅಧಿಸೂಚನೆ ಕುರಿತು ವೀಡಿಯೊ

ಪರಿಸರ ಮತ್ತು ಹವಾಮಾನ ವ್ಯೆಪರೀತ್ನ ಸಚಿವ ಪ್ರಕಾಶ್ ಜಾವಡೇಕರ್

ಜಾರಿಗೊಳಿಸಬೇಕು ಉಲ್ಲಂಘನೆಯಾದರೆ ಗಂಭೀರ ಕ್ರಮ ಕೇಂದ ಗ್ವಹ ಸಚಿವಾಲಯದಿಂದ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ

ಪ್ರಧಾನಿ ನರೇಂದ ಮೋದಿಯವರು ಪಶ್ಚಿಮ ಬಂಗಾಳ ಮತ್ತು ಒಡಿಶಾಗೆ ಭೇಟಿ ನೀಡಿ ವೈಮಾನಿಕ ಸಮೀಕ್ಷೆ ನಡೆಸುವರು ಮತ್ತು ಪರಿಹಾರ ಮತ್ತು ಪುನರ್ವಸತಿ ಕುರಿತ ಪರಿಶೀಲನಾ ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಪ್ರಧಾನಿ ಕಾರ್ಯಾಲಯ ಟ್ನೀಟ್ ಮಾಡಿದೆ ಇದಕ್ಕೂ ಮುನ್ನ ಪ್ರಧಾನಿ ಅವರು ಅಂಥಾನ್ ಚಂಡಮಾರುತದಿಂದ ಉಂಟಾಗಿರುವ ವಿನಾಶದ ದ್ಬಶ್ನಗಳನ್ನು ವೀಕ್ಷಿಸಿದ ಪ್ರಧಾನಿಯವರು ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿನ ಪರಿಸ್ತಿತಿ ಆದಷ್ಟು ಬೇಗ ಸಾಮಾನ್ಯ ಸ್ಥಿತಿಗೆ ಮರಳಲಿ ಎಂದು ಆಶಿಸಿದ್ದಾರೆ ಅವರು ಅಂಫಾನ್ ಚಂಡಮಾರುತದ ಪರಿಣಾಮಗಳ ವಿರುದ್ದ ರಾಜ್ಯವು ಧೈರ್ಯದಿಂದ ಹೋರಾಡುತ್ತಿದೆ ಒಡಿಶಾದ ಜನರೊಂದಿಗೆ ನಾವಿದ್ದೇವೆ ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ಸಹಾಯ ಖಚಿತಪಡಿಸಿಕೊಳ್ಳಲು ಆದಳಿತವು ಕೆಲಸ ಮಾಡುತ್ತಿದೆ ಆದಷ್ಟು ಬೇಗ ಪರಿಸ್ತಿತಿ ಮಾಮೂಲಿಗೆ ಬರಲಿ ಎಂದು ಟ್ಲಿಟ್ ಮಾಡಿದ್ದಾರೆ ಎನ್ಡಿಆರ್ಎಫ್ ತಂಡಗಳು ಚಂಡಮಾರುತ ಪೀಡಿತ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಉನ್ನತ ಅಧಿಕಾರಿಗಳು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರದೊಂದಿಗೆ ನಿಕಟ ಸಂಪರ್ಕ ಹೊಂದಲಾಗಿದೆ ಸಂತ್ರಸ್ತರಿಗೆ ಎಲ್ಲ ರೀತಿಯ ನೆರವು ನೀಡಲಾಗುವುದು ಆಂಫಾನ್ ಚಂಡಮಾರುತದಿಂದ ಉಂಟಾದ ವಿನಾಶದ ಬಗ್ಗೆ ಪಶ್ಚಿಮ ಬಂಗಾಳದ ದ್ಬಶ್ಯಗಳನ್ನು ನೋಡಿದ್ದೇನೆ ಈ ಸವಾಲಿನ ಸಮಯದಲ್ಲಿ ಇಡೀ ರಾಷ್ಟವು ಒಗ್ಗಟ್ವಾಗಿ ಪಶ್ಚಿಮ ಬಂಗಾಳದೊಂದಿಗೆ ನಿಂತಿದೆ ರಾಜ್ಯದ ಜನರ ಯೋಗಕ್ಷೇಮಕ್ನಾಗಿ ಪ್ರಾರ್ಥಿಸುತ್ತೇನೆ ಸಾಮಾನ್ಯ ಪರಿಸ್ಥಿತಿಯನ್ನು ತರಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ

ಕಂಪ್ಯೂಟರ್ ಮತ್ತು ಅಂತರ್ಜಾಲ ಸೇವೆ ಇಲ್ಲದಿರುವ ದೂರದ ಪ್ರದೇಶಗಳಲ್ಲಿ ಇರುವವರೂ ಸಹ ಈ ಸೇವೆಯನ್ನು ಪಡೆಯಬಹುದಾಗಿದೆ

ಅದಕ್ಕೆ ಆನ್ಲೈನ್ ಮೂಲಕ ಬುಕ್ಕಿಂಗ್ ನಿನ್ನೆ ಬೆಳಗ್ಗೆಯಿಂದ ಆರಂಭವಾಗಿದೆ

ಬೆಂಗಳೂರು ಬೆಳಗಾವಿ ರೈಲು ಪ್ರತಿ ಸೋಮವಾರ ಬುಧವಾರ ಮತ್ತು ಶುಕ್ರವಾರದಂದು ಬೆಳಗ್ಗೆ ಬೆಂಗಳೂರು ಕೇಂದ್ರ ರೈಲು ನಿಲ್ದಾಣದಿಂದ ಹೊರಟು ಅರಸೀಕೆರೆ ದಾವಣಗೆರೆ ಹುಬ್ಬಳ್ಳಿ ಮಾರ್ಗವಾಗಿ ಬೆಳಗಾವಿ ತಲುಪಲಿದೆ ಅದೇ ರೀತಿ ಬೆಳಗಾವಿಯಿಂದ ಪ್ರತಿ ಮಂಗಳವಾರ

ಕರ್ನಾಟಕದ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹಾಗೂ ತಮಿಳುನಾಡು ಕೇರಳ ಗೋವಾ ಮಹಾರಾಷ್ಟ ಮತ್ತು ಗುಜರಾತ್ನ ಮುಖ್ಯಮಂತ್ರಿಗಳು ಸಂವಾದದಲ್ಲಿ ಭಾಗವಹಿಸಿದ್ದರು ಪಶ್ಚಿಮ ಘಟ್ವಗಳಲ್ಲಿ ಜೈವಿಕ ವೈವಿದ್ಯತೆಯನ್ನು ರಕ್ಷಿಸುವ ಜೊತೆ ಜೊತೆಗೆ ಸುಸ್ದಿರ ಹಾಗೂ ಸಮಗ್ರ ಅಭಿವ್ವದ್ದಿ ಕಾರ್ಯಗಳನ್ನು ಕೈಗೊಳ್ಳುವ ಬಗ್ಗೆ ಪರಿಶೀಲಿಸಲು ಕೇಂದ್ರ ಸರ್ಕಾರ ಡಾ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿತ್ತು ಸಮಿತಿ ವ್ಯಾಪಕ ಅಧ್ಯಯನದ ನಂತರ ಈ ರಾಜ್ಯಗಳಲ್ಲಿ ಒಳಪಡುವ ಭೌಗೋಳಿಕ ಪ್ರದೇಶಗಳನ್ನು ಗುರುತಿಸಿ ಆ ಪ್ರದೇಶಗಳನ್ನು ಜೈವಿಕ ಸೂಕ್ಷ್ಮ ಪ್ರದೇಶಗಳು ಎಂದು ಘೋಷಿಸುವಂತೆ ಶಿಫಾರಸು ಮಾದಿತ್ತು

ಆದರೆ ರಾಜ್ಯಗಳು ಅಧಿಸೂಚನೆಯಲ್ಲಿ ಪ್ರಸ್ತಾಪಿಸಲಾಗಿರುವ ಚಟುವಟಿಕೆಗಳಿಗೆ ಆಕ್ಷೇಪ ಎತ್ತಿದ್ದವು ನಿನ್ತೆಯ ಸಭೆಯಲ್ಲಿ ಈ ಕುರಿತಂತೆ ಒಮ್ಮತದ ಅಭಿಪ್ರಾಯಕ್ಕೆ ಬರಲು ಆಯಾ ರಾಜ್ಯಕ್ಕೆ ಸಂಬಂಧಿಸಿದ ನಿರ್ದಿಷ್ವ ವಿಷಯಗಳ ಬಗ್ಗೆ ಪ್ರತ್ಯೇಕ ಸಮಾಲೋಚನೆಗಳನ್ನು ನಡೆಸಲು ನಿರ್ಧರಿಸಲಾಯಿತು ಮುಖ್ಯಮಂತ್ರಿ ಬಿ

ಈ ವಿಚಾರಕ್ನೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಏಕರೂಪದ ಅಧಿಸೂಚನೆ ಹೊರಡಿಸುವುದು ಬೇಡ ಹಾಲಿ ಇರುವ ಕರಡು ಅಧಿಸೂಚನೆಯನ್ನು ಯಥಾಸ್ಥಿತಿಯಲ್ಲಿ ಜಾರಿಗೊಳಿಸಬಾರದು ಎಂದು ಮನವಿ ಮಾದಿದ್ದಾರೆ

ವಿಮಾನ ನಿಲ್ದಾಣಗಳು ಮತ್ತು ಪ್ರಯಾಣಿಕರಿಗಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ತಿಯಲ್ಲಿ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ಸೀಮಿತ ರೀತಿಯಲ್ಲಿ ಸೋಮವಾರದಿಂದ ದೇಶೀಯ ವಿಮಾನಯಾನ ಸೇವಾ ಕಾರ್ಯ ಆರಂಭವಾಗಲಿದೆ

ವಿಮಾನ ನಿಲ್ದಾಣಗಳಲ್ಲಿ ಯಾವುದೇ ದೈಹಿಕ ತಪಾಸಣೆ ಇರುವುದಿಲ್ಲ ಕೇವಲ ವೆಬ್ ಚಿಕ್ ಇನ್ ಮಾತ್ರ ಇರುತ್ತದೆ ಪ್ರತಿಯೊಬ್ಬ ಪ್ರಯಾಣಿಕರು ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಮಾಡಿಕೊಂಡಿರುವ ಕುರಿತು ಸ್ವಯಂ ಪ್ರಮಾಣೀಕರಣ ಕಡ್ಡಾಯ ಎಲ್ಲ ಪ್ರಯಾಣಿಕರು ಮುಖಗವಸು ಮತ್ತು ಸ್ವಾನಿಟೈಸರ್ ಹೊಂದಿರಬೇಕು ಎಂದು ಹೇಳಿದರು

ಆದರೆ ದೇಶಾದ್ಯಂತ ಹಲವು ಸ್ಥಳಗಳಲ್ಲಿ ಎಂಎಚ್ಎ ಮಾರ್ಗಸೂಚಿಗಳ ಉಲ್ಲಂಘನೆಯಾಗುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿವೆ ಅವುಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರವನ್ನು ಬರೆದಿದ್ದು ಸಚಿವಾಲಯದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೇಳಿದೆ ಹಾಗೂ ಅದನ್ನು ಖಾತ್ರಿಪಡಿಸಲು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಎಲ್ಲಾ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ನಿರ್ದೇಶಿಸಿದೆ

ನಿಯಮಾವಳಿ ಉಲ್ಲಂಘನೆಯಾದರೆ ಕ್ರಮವನ್ನು ಕ್ಷೆಗೊಳ್ಳಲಾಗುವುದು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಸೋಂಕು ಹರಡುವ ಅಪಾಯವನ್ನು ತಗ್ಗಿಸಲು ಮತ್ತು ವ್ಯಕ್ತಿಗತ ಅಂತರವನ್ನು ಖಾತ್ರಿಪಡಿಸಲು ರಾತ್ರಿ ಕರ್ಫ್ನೊವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ಸಂವಹನದಲ್ಲಿ ತಿಳಿಸಲಾಗಿದೆ ಅದರಂತೆ ಸ್ಥಳೀಯ ಅಧಿಕಾರಿಗಳು ಈ ಆದೇಶವನ್ನು ಕಟ್ನುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ

ರಾಯಚೂರು

ಈ ಮಹತ್ಸದ ಮೈಲಿಗಲ್ಲು ಸಾಧಿಸಿದ ಅಂಗವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ನಾಣ ಸಚಿವ ಡಾ ಹರ್ಷವರ್ಧನ್ ನಿನ್ನೆ ಸಾರ್ವಜನಿಕ ಆರೋಗ್ಯ ವಿಚಾರಗಳ ಕುರಿತಂತೆ ಮುಕ್ತ ಸಂವಾದ ನಡೆಸುವ ವೆಬಿನಾರ್ ಸರಣಿ ಆರೋಗ್ನ ಧಾರಾದ ಮೊದಲ ಆವ್ವತಿಗೆ ಚಾಲನೆ ನೀಡಿದರು